ಜಾಗತಿಕ ಭಯೋತ್ಸಾದಕ ಪಟ್ಟಿಗೆ ಸೇರಿಸುವ ಪ್ರಸ್ತಾವಕ್ಕೆ ಚೀನಾ ಅಡ್ಡಿ ಭಾರತದಿಂದ ತೀವ್ರ ಅಸಮಾಧಾನ

ಪಾಕಿಸಾನ ನಡುವೆ ಮಾತುಕತೆ

ಚುನಾವಣೆ ವೇಳೆ ಕೇಂದ್ರ ವೀಕ್ಷಕರು ವಹಿಸಲಿರುವ ಪಾತ್ರ ಮತ್ತು ಅವರ ಜವಾಬ್ದಾರಿಯನ್ನು ತಿಳಿಸಿಕೊಡುವ ಸಲುವಾಗಿ ಚುನಾವಣಾ ಆಯೋಗದಿಂದ ನವದೆಹಲಿಯಲ್ಲಿಂದು ಕೇಂದ್ರ ಚುನಾವಣಾ ವೀಕ್ಷಕರ ಸಭೆ

ನಿರ್ಣಯವನ್ನು ತಿರಸ್ನ ರಿಸಿದ ಬ್ರಿಟಿಷ್ ಸಂಸತ್

ಆದರೆ ವಿಶ್ವಸಂಸ್ಥೆಯಿಂದ ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕ ಎಂದು ಫೋಷಿಸುವ ಪ್ರಸ್ತಾವಕ್ಕೆ ಚೀನಾ ತಾಂತ್ರಿಕ ಅಡಚಣೆ ಮುಂದಿಟ್ಟಿರುವುದಕ್ಕೆ ನವದೆಹಲಿ ಕಳೆದ ರಾತ್ರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ

ಅಲ್ಲದೆ ಭದ್ರತಾ ಮಂಡಳಿಯ ಎಲ್ಲ ಸದಸ್ಯ ರಾಷ್ಟಗಳು ನಿರೀಕ್ಷೆಗೂ ಮೀರಿ ಪ್ರಸ್ತಾವವನ್ನು ಬೆಂಬಲಿಸಿವೆ ಎಂದು ಭಾರತ ಹೇಳಿದೆ

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ನೇತ್ಪತ್ಸದ ಭಾರತೀಯ ನಿಯೋಗ ಅಮೆರಿಕಾದ ಶಸ್ತಾಸ್ತ್ರ ನಿಯಂತ್ರಣ ಮತ್ತು ಅಂತಾರಾಷ್ಟೀಯ ಭದ್ರತೆ ಕುರಿತ ಅಧೀನ ಕಾರ್ಯದರ್ಶಿ ಆಂಡ್ರಿಯಾ ಥಾಂಪ್ಪನ್ ನೇತ್ಪತ್ತದ ನಿಯೋಗದೊಂದಿಗೆ ಮಾತುಕತೆ ನಡೆಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಜಾಗತಿಕ ಭದ್ರತೆ ಅಣ್ಲಸ್ತ್ರ ಸವಾಲುಗಳು ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ಉಭಯ ದೇಶಗಳು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡವು ಎಂದು ಎಂಇಎ ತಿಳಿಸಿದೆ ಸಮೂಹ ನಾಶ ಶಸ್ತಾಸ್ತ್ರಗಳನ್ನು ನಿಯಂತ್ರಿಸುವುದಕ್ಕೆ ಉಭಯ ದೇಶಗಳು ತಮ್ಮ ಬದ್ದತೆಯನ್ನು ಪುನರ್ ಪ್ರತಿಪಾದಿಸಿದವು ಮತ್ತು ಭಯೋತ್ಸಾದಕ ಸಂಘಟನೆಗಳಿಗೆ ಅಂತಹ ಅಸ್ತಗಳು ಸಿಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದವು

ಭಾರತ ಇಂದು ಕಾರಿಡಾರ್ ಮಾರ್ಗದ ಬಗ್ಗೆ ತಾಂತ್ರಿಕ ಮಟ್ಟದ ಮಾತುಕತೆಯನ್ನು ನಡೆಸಲು ಪ್ರಸ್ತಾಪಿಸಿದೆ

ಈ ಮೂಲಕ ಪಾಕಿಸ್ತಾನದಲ್ಲಿರುವ ಪವಿತ್ರ ಗುರುದ್ಲಾರಕ್ಕೆ ಸುಲಭ ಪ್ರವೇಶ ಕಲ್ಸಿಸಬೇಕೆನ್ನುವ ಬಹು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವ ಗುರಿಯನ್ನೂ ಸಹ ಹೊಂದಲಾಗಿದೆ

ಎರಡು ಹಂತಗಳಲ್ಲಿ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡ ಸಮುಚ್ಚಯವನ್ನು ನಿರ್ಮಿಸಲಾಗುವುದು ಆ ಕಟ್ಟಡಗಳು ಹಸಿರು ಪರಿಸರವನ್ನು ಹೊಂದಿರಲಿವೆ ಮತ್ತು ಭಾರತೀಯ ಸಾಂಸ್ಲ್ಯತಿಕ ಮೌಲ್ಯಗಳನ್ನು ಆಧರಿಸಿದ ಭಿತ್ತಿಚಿತ್ರಗಳನ್ನು ಹೊಂದಿರಲಿದೆ ನವದೆಹಲಿ ಭಾರತದ ಕಡೆಯಿಂದ ಭದ್ರತೆಗೆ ಅಗ್ರ ಆದ್ಯತೆ ನೀಡಿದೆ ಕರ್ತಾಪುರ್ ಸಾಹೀಬ್ಗೆ ಭಕ್ತರ ಭೇಟಿ ಕುರಿತಂತೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ ರಾಮಜನ್ಮಭೂಮಿ ಬಾಬ್ರಿ ಮಸೀದಿ ಭೂ ವಿವಾದ ಪ್ರಕರಣ ಇತ್ಯರ್ಥಪಡಿಸಲು ರಚಿಸಲಾಗಿರುವ ಮೂವರು ಸದಸ್ಯರ ಸಂಧಾನ ಸಮಿತಿಯ ಮೊದಲ ಸಭೆ ಅಯೋಧ್ಯೆಯಲ್ಲಿ ನಿನ್ನೆ ನಡೆಯಿತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಫ್ ಎಂ ಇಬ್ರಾಹಿಂ ಖಲೀಫುಲ್ಲಾ ನೇತೃತ್ವದ ಸಮಿತಿ ಸಭೆಯಲ್ಲಿ ಸದಸ್ಯರಾದ ಆಧ್ಯಾತ್ಮಿಕ ಗುರು ಶ್ರೀ ರವಿಶಂಕರ್ ಮತ್ತು ಹಿರಿಯ ನ್ಯಾಯವಾದಿ ಶ್ರೀರಾಮ್ ಪಂಚು ಹಾಗೂ ಎರಡೂ ಕಡೆಯ ಹಲವು ಕಕ್ಷೀದಾರರು ಭಾಗವಹಿಸಿದ್ದರು ಇಂದೂ ಸಹ ಸಭೆ ಮುಂದುವರಿಯುವುದು ಕಳೆದ ವಾರವಷ್ವೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಸಂಧಾನ ಸಮಿತಿಗೆ ಪ್ರಕರಣ ವರ್ಗಾಯಿಸಿ ಅತ್ಯಂತ ಗೌಪ್ನತೆಯಿಂದ ಸಭೆಯ ನಡಾವಳಿಗಳನ್ನು ನಡೆಸುವಂತೆ ಸೂಚಿಸಿತು

ಚುನಾವಣಾ ಕರ್ತವ್ಯದ ವೇಳಿ ಕೇಂದ್ರ ವೀಕ್ಷಕರು ವಹಿಸಲಿರುವ ಪಾತ್ರ ಮತ್ತು ಅವರ ಜವಾಬ್ದಾರಿಯನ್ನು ತಿಳಿಸಿಕೊಡುವ ಸಲುವಾಗಿ ಈ ಸಭೆಯನ್ನು ಕರೆಯಲಾಗಿದೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಆರೋರಾ ಆಯುಕ್ತರಾದ ಅಶೋಕ್ ಲವಸ ಮತ್ತು ಸುಶೀಲ್ ಚಂದ್ರ ಅವರು ವೀಕ್ವಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ರಾಜ್ ಬಬ್ಬರ್ ಮೊರಾದಾಬಾದ್ನಿಂದ ಪಕ್ಷದ ನಾಯಕ ಸಂಜಯ್ ಸಿಂಗ್ ಸುಲ್ತಾನ್ ಕ್ಷೇತ್ರದಿಂದ ಮಾಜಿ ಕೇಂದ್ರ ಸಚಿವ ಶ್ರೀಪ್ರಕಾಶ್ ಜೈಸ್ವಾಲ್ ಕಾನ್ಬುರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಮುಂಬೈನ ಉತ್ತರ ಕೇಂದ್ರ ಕ್ಷೇತ್ರದಿಂದ ಪ್ರಿಯಾ ದತ್ ಸೋಲಾಪುರ್ದಿಂದ ಸುಶೀಲ್ ಕುಮಾರ್ ಶಿಂಧೆ ಮತ್ತು ಮುಂಬೈ ದಕ್ಷಿಣ ಕ್ಷೇತ್ರದಿಂದ ಮಿಲಿಂದ್ ದಿಯೋರಾ ಅವರನ್ನು ಕಾಂಗ್ರೆಸ್ ಕಣಕ್ನಿ ಳಿಸಲಿದೆ

ಆದರೆ ಇದನ್ನು ಮೇಲ್ಮನೆಯಲ್ಲಿ ಇಂದು ಮಂಡಿಸಲಾಗುವುದು ಅದಕ್ಕೆ ಸದಸ್ಯರು ಒಪ್ಪುವ ಸಾಧ್ಯತೆಗಳು ಕಡಿಮೆ ಇವೆ ರಫೇಲ್ ಪ್ರಕರಣ ಕುರಿತಂತೆ ಸಲ್ಲಿಸಲಾಗಿರುವ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಕೇಂದ್ರ ಸರ್ಕಾರ ನಿನ್ನೆ ನ್ಯಾಯಾಲಯದಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಕೆ ಮಾಡಿ ಪ್ರಕರಣದಲ್ಲಿ ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳು ರಾಷ್ಟೀಯ ಭದ್ರತೆ ದೃಷ್ವಿಯಿಂದ ಅತ್ಯಂತ ಸೂಕ್ಷ್ಮವಾದವು ಎಂದು ಹೇಳಿದೆ ರಕ್ಷಣಾ ಸಚಿವಾಲಯ ತನ್ನ ಪ್ರಮಾಣಪತ್ರದಲ್ಲಿ ದಾಖಲೆಗಳನ್ನು ಯಾರು ನಕಲುಪ್ರತಿ ಮಾಡಿದ್ದಾರೋ ಅವರು ಅಪರಾಧ ಎಸಗಿದ್ದಾರೆ ಮತ್ತು ಅವುಗಳನ್ನು ಸೋರಿಕೆ ಮಾಡುವ ಮೂಲಕ ದೇಶದ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಿದ್ದಾರೆ ಎಂದು ಹೇಳಿದೆ ದಾಖಲೆ ಸೋರಿಕೆ ಬಗ್ಗೆ ಆಂತರಿಕ ತನಿಖೆ ಪ್ರಗತಿಯಲ್ಲಿದೆ ಎಂದು ಅದು ಹೇಳಿದೆ ಅರ್ಜಿದಾರರಾದ ಮಾಜಿ ಕೇಂದ್ರ ಸಚಿವ ಯಶವಂತ್ ಸಿನ್ಲಾ ಮತ್ತು ಅರುಣ್ ಶೌರಿ ಹಾಗೂ ವಕೀಲ ಪ್ರಶಾಂತ್ ಭೂಷಣ್ ಅವರು ಲಗತ್ತಿಸಿರುವ ದಾಖಲೆಗಳು ಯುದ್ದ ವಿಮಾನದ ಯುದ್ದ ಸಾಮರ್ಥ್ಯಕ್ಕೆ ಸಂಬಂಧಿಸಿದವು ಎಂದು ಪ್ರಮಾಣಪತ್ರದಲ್ಲಿ ತಿಳಿಸಲಾಗಿದೆ ಅಲ್ಲದೆ ಅರ್ಜಿದಾರರು ಅನಧಿಕೃತವಾಗಿ ಸಲ್ಲಿಸಿರುವ ದಾಖಲೆಗಳಿಗೆ ಮಾಹಿತಿ ಹಕ್ಕು ಕಾಯಿದೆ ಅಡಿ ವಿನಾಯ್ತಿ ನೀಡಲಾಗಿದೆ ಎಂದು ಸರ್ಕಾರ ಪ್ರಮಾಣಪತ್ರದಲ್ಲಿ ತಿಳಿಸಿದೆ

ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿಕ್ರಂ ಸಹಾಯ್ ಮತ್ತು ಪ್ರಕಾಶನ ವಿಭಾಗದ ಪ್ರಧಾನ ನಿರ್ದೇಶಕರಾದ ಸಾಧನಾ ರಾವತ್ ಜಂಟಿಯಾಗಿ ಭಾರತದ ಪೆವಿಲಿಯನ್ ಅನ್ನು ಉದ್ಘಾಟಿಸಿದರು

ಉಸ್ಮಾನ್ ಖವಾಜಾ ಅವರಿಗೆ ಪಂದ್ಯ ಮತ್ತು ಸರಣಿ ಪುರುಷೋತ್ತಮ ಪ್ರಶಸ್ತಿ ನೀಡಲಾಯಿತು